ಇದರಿಂದ ವಿಮಾ ಕ್ಷೇತ್ರದಲ್ಲಿ ಹೆಚ್ಚಿನ ಬಂಡವಾಳ ಹರಿದು ಬರಲು ಸಹಕಾರಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಿ ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅಥವಾ ಸೆಮಿ ಲಾಕ್ಡೌನ್ ಜಾರಿ ಮಾಡುವ ಯಾವುದೇ ಉದ್ದೇಶ ಇಲ್ಲ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ನೀರು ಉಳಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕಾಗಿದೆ ಮಳೆ ನೀರು ಸಂಗ್ರಹ ಮಾಡಿದರೆ ಅಂತರ್ಜಲದ ಮೇಲೆ ದೇಶ ಅವಲಂಬನೆಯಾಗುವುದು ಕಡಿಮೆಯಾಗಲಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕ್ಲಾಚ್ ದ ರೈನ್ ಅಭಿಯಾನವನ್ನು ವರ್ಚುಯಲ್ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆ ನೀರಿನ ನಿರ್ವಹಣೆ ಅತ್ಯಂತ ಮಹತ್ವದ್ದು ಎಂದು ತಿಳಿಸಿದ್ದಾರೆ ನೀರಿನ ಸಂಪರ್ಕ ಮತ್ತು ಭದ್ರತೆಯಲ್ಲಿ ಭಾರತ ಸ್ವಾವಲಂಬಿ ಮತ್ತು ಅಭಿವೃದ್ದಿ ಹೊಂದಿದೆ ದೇಶ ಅಭಿವ್ಯದ್ದಿಯಾದಂತೆಲ್ಲಾ ನೀರಿನ ಸಮಸ್ಲೆಯ ಪ್ರಮಾಣ ಮತ್ತು ಸವಾಲು ಕೂಡಾ ಹೆಚ್ಲಾಗುತ್ತಿದೆ ಮುಂದಿನ ಪೀಳಿಗೆಗೆ ನೀರು ಉಳಿಸಲು ಈಗಿನ ಪೀಳಿಗೆ ಜವಾಬ್ದಾರಿಯಿಂದ ವರ್ತಿಸಬೇಕು ನೀರಿನ ಸಂರಕ್ಷಣೆಗೆ ಆದ್ದತೆ ನೀಡಬೇಕಾಗಿದೆ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ನೀತಿ ನಿರ್ಧಾರ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಎಂದು ತಿಳಿಸಿದ್ದಾರೆ

ನಮಾಮಿ ಗಂಗೆ ಅಭಿಯಾನ ಜಲಜೀವನ್ ಮಿಷನ್ ಅಟಲ್ ಬಹುಜಲ ಯೋಜನಾ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಅವರು ತಿಳಿಸಿದರು ಮಳೆ ನೀರು ಸಂಗ್ರಹದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ವವಿದೆ ನೀರು ಹಣಕ್ಕಿಂತ ಬಹು ಮುಖ್ಯವಾದುದ್ದು ನೀರು ಉಳಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕಾಗಿದೆ ಮಳೆ ನೀರು ಸಂಗ್ರಹ ಮಾಡಿದರೆ ಅಂತರ್ಜಲದ ಮೇಲೆ ದೇಶ ಅವಲಂಬನೆಯಾಗುವುದು ಕಡಿಮೆಯಾಗಲಿದೆ

ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾರಾಷ್ಷದ ಪುಣೆಯ ಸರ್ಪಂಚ್ ಸಂತೋಷ್ ಗುಜರಾತ್ನ ವಿದ್ಲಾಬೆನ್ ಅವರೊಂದಿಗೆ ಸಂವಾದ ನಡೆಸಿದರು ಕೇಂದ್ರ ಜಲಕಕ್ತಿ ಸಚಿವರು ಮತ್ತು ಉತ್ತರ ಪ್ರದೇಶ ಮಧ್ವಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿಗಳು ಕೆನ್ ಬೆಟ್ನಾ ಸಂಪರ್ಕ ಯೋಜನೆಯ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಮಂತ್ರಿಯವರ ಉಪಸ್ಟಿತಿಯಲ್ಲಿ ಸಹಿ ಹಾಕಿದರು ಇದು ನದಿ ಜೋಡಣೆಯ ರಾಷ್ಟೀಯ ದೂರದೃಷ್ಟಿಯ ಮೊದಲ ಯೋಜನೆಯಾಗಿದೆ ಕೆನ್ನಿಂದ ದೆಟ್ನಾ ನದಿ ಸಂಪರ್ಕಿಸುವ ದೌಢಾನ್ ಅಣೆಕಟ್ಲೆ ಮೂಲಕ ನೀರು ಹಂಚಿಕೆ ಮತ್ತು ಎರಡೂ ನದಿಗಳನ್ನು ಸಂಪರ್ಕಿಸುವ ಕಣಿವೆ ನಿರ್ಮಾಣದ ಯೋಜನೆ ಇದಾಗಿದೆ

ರಾಜ್ಯಸಭೆಯಲ್ಲಿ ಈಗಾಗಲೇ ಈ ಮಸೂದೆ ಅಂಗೀಕಾರವಾಗಿತ್ತು

ಮಸೂದೆ ಕುರಿತು ಮಾತನಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ತಿದ್ದುಪಡಿಯಿಂದಾಗಿ ವಿಮಾ ಕ್ಷೇತ್ರದಲ್ಲಿ ಹೆಚ್ಚನ ಬಂಡವಾಳ ಹರಿದು ಬರಲು ಸಹಕಾರಿಯಾಗಲಿದೆ

ದೇಶದ ಎಲ್ಲಾ ಜನತೆಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಹೆಚ್ಚು ಸಂಪನ್ನೂಲಗಳು ಬಂದಪ್ಲು ಹೆಚ್ಚು ಜನರನ್ನು ವಿಮಾ ಸೌಲಭ್ಯದಲ್ಲಿ ತರಲು ಸಾಧ್ಯವಾಗಲಿದೆ

ಲೋಕಸಭೆಯಲ್ಲಿ ನಿನ್ನೆ ಈ ಮಸೂದೆ ಅಂಗೀಕರಿಸಲಾಯಿತು ಇಂದು ರಾಜ್ಯ ಗೃಹಸಚಿವ ಜಿ ಕಿಶನ್ ರೆಡ್ಡಿ ಇದನ್ನು ಮಂಡಿಸಲಿದ್ದಾರೆ

ಭಾರತದಲ್ಲಿ ದೀರ್ಘಾವಧಿಯ ಹಾಗೂ ಯಾವ ನೆರವೂ ಇಲ್ಲದೆ ಆರ್ಥಿಕ ಮೂಲಸೌಕರ್ತ ಅಭಿವೃದ್ದಿಗೆ ಬೆಂಬಲಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ ದೇಶದಲ್ಲಿ ಆರ್ಥಿಕ ಮೂಲಸೌಕರ್ಡ ವ್ಯವಹಾರ ಹಾಗೂ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಬಾಂಡ್ಸ್ ಗಳ ಅಭಿವೃದ್ದಿಯೂ ಈ ಮಸೂದೆಯಲ್ಲಿ ಸೇರಿದೆ

ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಯೋಧರು ಮತ್ತು ಸ್ವಾತಂತ್ರ್ಯ ಸಂಗಾಮದಲ್ಲಿ ಛಾಪು ಮೂಡಿಸಿರುವ ಐತಿಹಾಸಿಕ ತಾಣಗಳ ಕುರಿತಂತೆ ಮಾಹಿತಿ ಮೂರ್ಣ ಮಸ್ತಕಗಳನ್ನು ಹೊರತರುವಂತೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ನ ಸಚಿವಾಲಯದ ಪ್ರಕಟಣಾ ಶಾಖೆಗೆ ಸಲಹೆ ನೀಡಿದ್ದಾರೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಚಳವಳಿಯ ಸಮಗ್ರ ಪರಿಚಯ ಮಾಡಿಸಲು ಮತ್ತು ನಿಖರ ಮಾಹಿತಿ ಒದಗಿಸಲು ಸ್ವಳೀಯ ಭಾಷೆಯಲ್ಲಿ ಸ್ವಾತಂತ್ರ್ಯ ಯೋಧರು ಐತಿಹಾಸಿಕ ತಾಣಗಳ ಬಗ್ಗೆ ಪುಸ್ತಕ ಹೊರತರುವ ಅಗತ್ಯವನ್ನು ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಪಾದಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದ ಭಗತ್ಸಿಂಗ್ ರಾಜ್ಗುರು ಹಾಗೂ ಸುಖ್ದೇವ್ ಅವರ ಸ್ಲರಣಾರ್ಥ ಇಂದು ರಾಷ್ಟಾದ್ಯಂತ ಗೌರವ ಸಮರ್ಪಿಸಲಿದ್ದಾರೆ

ನಿಗದಿಯಾದ ದಿನಾಂಕಕ್ಕಿಂತ ಒಂದು ದಿನ ಮುಂಚಿತವಾಗಿ ಅವರನ್ನು ನೇಣಿಗೇರಿಸಲಾಗಿತ್ತು ಪಂಜಾಬ್ ಸೇರಿದಂತೆ ದೇಶಾದ್ವಂತ ಈ ದಿನದ ಸ್ಲರಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮಹಾರಾಷ್ಟ ಪಂಜಾಬ್ ಕರ್ನಾಟಕ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಪ್ರತಿನಿತ್ಯ ಕೋವಿಡ್ ಸೋಂಕು ಪ್ರಮಾಣ ಹೆಚ್ಚಾಗುತ್ತಿದೆ

ರಾಷ್ಷೀಯ ತಾಂತ್ರಿಕ ಸಲಹಾ ಗುಂಪಿನ ಶಿಫಾರಸ್ಸಿನ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಆದರೆ ಇದು ಕೋವ್ಯಾಕ್ಷಿನ್ಗೆ ಅನ್ವಯವಾಗುವುದಿಲ್ಲ

ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಅವರು

ಮತ್ತು ಒಂದು ವಾರದ ಬಳಿಕ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಕೋವಿಡ್ ಮಾರ್ಗಸೂಚಿಗಳಲ್ಲಿ ಅಗತ್ನ ಬದಲಾವಣೆ ತರಲಾಗುವುದು ಎಂದರು ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಲಸಿಕೆ ನೀಡಬೇಕು

ಚಿಚ್ಲೋರೆ ಅತ್ಸುತ್ತಮ ಹಿಂದಿ ಚಿತ್ರವೆಂಬ ಪುರಸ್ತಾರ ಲಭಿಸಿದೆ ಪಂಗಾ ಹಾಗೂ ಮಣಿಕರ್ಣಿಕಾ ಚಿತ್ರಗಳಲ್ಲಿನ ತಮ್ಮ ಅಭಿನಯಕ್ಕಾಗಿ ಕಂಗನಾ ರಾಣಾವತ್ ಅತ್ನುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಮನೋಜ್ ಬಾಜಪೇಯಿ ಹಾಗೂ ಧನುಷ್ ಹಂಚಿಕೊಂಡಿದ್ದಾರೆ ಅತ್ಯುತ್ತಮ ಚಿತ್ರಸ್ನೇಹಿ ರಾಜ್ಯವೆಂಬ ಹೆಗ್ಗಳಿಕೆಗೆ ಸಿಕ್ಕಿಂ ಪಾತ್ರವಾಗಿದೆ ಹೇಮಂತ್ ಗಾಬಾ ಅವರ ಆನ್ ಇಂಜಿನಿಯರ್ಡ್ ಡ್ರೀಮ್ ಚಿತ್ರಕ್ಕೆ ನಾನ್ ಫೀಚರ್ ವರ್ಗದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ ಮನೋಜ್ ಕುಮಾರ್ ನಿರ್ದೇತನದ ಅಕ್ಷಿ ಅತ್ಜುತ್ತಮ ಕನ್ನಡ ಚಿತ್ರ ಪುರಸ್ಕಾರಕ್ಕೆ ಭಾಜನವಾಗಿದೆ

ಆರ್ ರಾಮದಾಸ ನಾಯ್ದು ಅವರು ಬರೆದ ಜಾಗತಿಕ ಸಿನೆಮಾ ವಿಕಾಸ ಶ್ರೇರಣೆ ಪ್ರಭಾವ ಅತ್ಯುತ್ತಮ ಸಿನಿಮಾ ಪುಸ್ತಕ ವಿಭಾಗದಲ್ಲಿ ದ್ವಿತೀಯ ಪುರಸ್ಕಾರ ಪಡೆದಿದೆ ವೈಲ್ಡ್ ಕರ್ನಾಟಕ ಇಂಗ್ಲೀಷ್ ಸಾಕ್ಷ್ಕಚಿತ್ರಕ್ಕೆ ಡೇವಿಡ್ ಅಟೆನ್ಬೆರೊ ಅವರು ನೀಡಿದ ಹಿನ್ನಲೆ ಧ್ವನಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಸೋಹಿನಿ ಚಟ್ಟೋಪಾಧ್ಯಾಯ ಅವರು ಅತ್ಯುತ್ತಮ ಸಿನಿಮಾ ವಿಮರ್ಶಕ ಪುರಸ್ಕಾರ ಪಡೆದಿದ್ದಾರೆ